ಯಡಿಯೂರಪ್ಪ ಹೇಳಿಕೆ

ಶಿವನ್ ಮಾಹಿತಿ

ಎರಡು ದಿನಗಳ ಭೇಟಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಜಕ್ಕೆ ಆಗಮಿಸಲಿದ್ದಾರೆ ಇಂದು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಲಿರುವ ಅವರು ಡಾ ಶಿವಕುಮಾರ ಸ್ನಾಮೀಜಿ ಗದ್ಗುಗೆಗೆ ಗೌರವ ಸಲ್ಲಿಸಲಿದ್ದಾರೆ ಬಳಿಕ ಶ್ರೀಗಳಿಗೆ ಸಂಬಂಧಿಸಿದ ವಸ್ತುಗಳ ಸಂಗ್ರಹಾಲಯ ನಿರ್ಮಾಣಕ್ಕೆ ಶಂಕುಸ್ವಾಪನೆ ನೆರವೇರಿಸಿ ವಿದ್ಲಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ

ಸಮಾವೇಶದಲ್ಲಿ ಒಂದೂವರೆ ಲಕ್ಷ ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ

ರಾಕೇಶ್ ಕುಮಾರ್ ತಿಳಿಸಿದ್ದಾರೆ

ಸಮಾವೇಶದ ಅಂಗವಾಗಿ ಮಹಿಳಾ ವಿಜ್ಞಾನ ಕಾಂಗ್ರೆಸ್ ರೈತ ವಿಜ್ಞಾನ ಕಾಂಗ್ರೆಸ್ ಹಾಗೂ ಮಕ್ಕಳ ವಿಜ್ಞಾನ ಕಾಂಗ್ರೆಸ್ಗಳೂ ನಡೆಯಲಿದ್ದು ಪ್ರೈಡ್ ಆಫ್ ಇಂಡಿಯಾ ವಸ್ತು ಪ್ರದರ್ಶನವೂ ಏರ್ಪಾಡಾಗಿದೆ

ತುಮಕೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ನಗರಕ್ಕೆ ಪ್ರಧಾನ ಮಂತ್ರಿಗಳು ಆಗಮಿಸುವ ಹಿನ್ನೆಲೆ ಜೂನಿಯರ್ ಕಾಲೇಜು ಮೈದಾನದ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಎಂದರು ಕೇಂದ್ರ ಕೃಷಿ ಇಲಾಖೆ ಕೃಷಿ ಸಮ್ಮಾನ್ ಕಾರ್ಯಕ್ರಮ ಆಯೋಜಿಸಿದ್ದು ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ರಾಜ್ಯಗಳ ರೈತರಿಗೆ ಕೃಷಿ ಕರ್ಮಣ್ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಹೇಳಿದರು

ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ರಾಜ್ಯದ ಮೊಟ್ಟಮೊದಲ ವಿದ್ಯುನ್ಥಾನ ರಾಜ್ಯಪತ್ರ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು ವಿದ್ಯುನ್ಮಾನ ರಾಜ್ಯಪತ್ರವನ್ನು ಅಂತರ್ಜಾಲದಲ್ಲಿ ಪ್ರಕಟಿಸುವುದರಿಂದ ಕಾಗದದ ಬಳಕೆ ತಗ್ಗಲಿದೆ ಎಂದರು

ಸರ್ಕಾರದ ಆಡಳಿತ ಅರ್ಥಮ್ವವಸ್ಟೆ ಸಾಂಸ್ಕತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳ ಬೆಳವಣಿಗೆ ಹಾಗು ವಿವಿಧ ಇಲಾಖೆಗಳ ಸಾಧನೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒಳಗೊಂಡ ರಾಜ್ಞಪತ್ರ ಇದೀಗ ಇ ಗೆಜೆಟ್ ರೂಪ ಪಡೆದಿದೆ ಅಂತರ್ಜಾಲದ ಮೂಲಕ ಮಾಹಿತಿ ಜನರನ್ನು ಹೆಚ್ಚು ಸುಲಭ ಮತ್ತು ಶೀಘವಾಗಿ ತಲುಪುವ ಹಿನ್ನೆಲೆಯಲ್ಲಿ ಇ ಗೆಜೆಟ್ ಆರಂಭವಾಗಿದೆ ಎಂದರು ಇದು ಪರಿಸರ ಸ್ನೇಹಿಯಾಗಿದ್ದು ಆಡಳತದಲ್ಲಿ ತಂತ್ರಜ್ಞಾನದ ಅಳವಡಿಕೆ ಕುರಿತಂತೆ ಸರ್ಕಾರದ ಬದ್ಧತೆಯ ಪ್ರತೀಕವಾಗಿದೆ ಜಿಲ್ಲೆಗಳ ಅಭಿವೃದ್ದಿಯ ನಿಖರ ಹಾಗೂ ವಿಶ್ವಾಸಾರ್ಹ ಮಾಹಿತಿಯನ್ನು ಒದಗಿಸಲಿದೆ ಎಂದು ಮುಖ್ಣಮಂತ್ರಿ ಹೇಳದರು

ಇದರ ಕಾರ್ಯ ಸುಗಮವಾಗಿ ಸಾಗುತ್ತಿದೆ ಎಂದು ಇಸ್ರೋ ಮುಖ್ವಸ್ತ ಕೆ ಶಿವನ್ ತಿಳಿಸಿದ್ದಾರೆ

ಕಳೆದ ವರ್ಷ ಇಸ್ತೋ ವಿಸ್ತರಣೆ ಸಾಮರ್ಥ್ಯ ಹೆಚ್ಚಳ ಅಭಿವೃದ್ಧಿ ಸೇರಿದಂತೆ ಅನೇಕ ಗುರಿಗಳನ್ನು ಹೊಂದಿತ್ತು

ಗಗನಯಾನ ಯೋಜನೆಯಲ್ಲಿ ಅಂತರೀಕ್ಷಯಾನ ಪರೀಕ್ಷೆ ಹಾಗೂ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಬೇಕಿದೆ ಎಂದು ಅವರು ತಿಳಿಸಿದರು

ಮೈಸೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ವೇಳೆ ಈ ಬಾರಿಯೂ ಕಾಡ್ಗಿಚ್ಚು ಉಂಟಾದಲ್ಲಿ ಅದನ್ನು ನಿಯಂತತ್ರಿಸಲು ವಿಶೇಷ ಸೇನಾ ಹೆಲಿಕಾಪ್ಟರ್ ಬಳಸಲು ಚಿಂತನೆ ನಡೆಸಲಾಗಿದೆ ಈ ಕುರಿತು ಕೇಂದ್ರ ಸಚಿವರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು

ಪೌರತ್ವ ತಿದ್ದುಪಡಿ ಕಾಯ್ದೆಯ ಸತ್ವಾಸತ್ವತೆ ತಿಳಿಯದೆ ವಿರೋಧ ಪಕ್ಷಗಳು ಜನತೆಯ ದಾರಿ ತಪ್ಪಿಸುತ್ತಿವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತು ಮಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ವಿಭಾಗ ಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ನಿರಂತರ ಅಪಪ್ರಚಾರದ ಮೂಲಕ ಆಡಳಿತ ಪಕ್ಷಕ್ಕೆ ಕಪ್ಪು ಚುಕ್ಕೆ ತರುವ ಕೆಲಸವನ್ನು ವಿಪಕ್ಷಗಳು ಮಾಡುತ್ತಿವೆ ಈ ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟ ಕಾಯ್ದೆಯ ನೈಜ ಅಂಶವನ್ನು ಜನತೆಗೆ ತಿಳಿಸುವ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಎಂದರು ಕಳೆದ ಆರು ವರ್ಷಗಳಲ್ಲಿ ಹೋರಾಟಕ್ಕೆ ಯಾವುದೇ ಅಸ್ತ ಸಿಗದೆ ವಿಪಕ್ಷಗಳು ಕಂಗಾಲಾಗಿದ್ದವು ಇದೀಗ ಸುಳ್ಳು ಪ್ರಚಾರ ಮಾಡುವ ಮೂಲಕ ಗೊಂದಲ ಸೃಷ್ಟಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿವೆ ಎಂದು ಆರೋಪಿಸಿದರು

ಈ ವೇಳೆ ಭೂ ಸೇನೆ ವಾಯು ಸೇನೆ ಮತ್ತು ನೌಕಾ ಸೇನೆಯ ಮುಖ್ಯಸ್ಥರು ಉಪಶ್ಯಿತರಿದ್ದರು ನಂತರ ಬಿಒನ್ ರಾವತ್ ರಾಷ್ಟೀಯ ಯುದ್ಧ ಸ್ಮಾರಕಕ್ಕೆ ಭೇಟ ನೀಡಿ ಪುಷ್ಪಗುಚ್ದವಿರಿಸಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭೂಸೇನೆ ವಾಯುಸೇನೆ ಮತ್ತು ನೌಕಾಪಡೆಗಳ ಒಗ್ಗಟ್ಟು ಮತ್ತು ಶಕ್ತಿಯನ್ನು ರಕ್ಷಿಸುವುದು ತಮ್ಮ ಆದ್ದತೆ ಮೂರು ಸೇನಾಪಡೆಗಳ ನಡುವೆ ಸಮನ್ನಯ ಕಾಪಾಡುವ ಜೊತೆಗೆ ಕಾಲಕಾಲಕ್ಕೆ ಮೇಲ್ವಿಚಾರಣೆ ನಡೆಸಲಾಗುವುದು ಎಂದು ತಿಳಿಸಿದರು ಜನರಲ್ ಬಿಪಿನ್ ರಾವತ್ ಅವರಿಗೆ ಟ್ವೀಟ್ ಸಂದೇಶದ ಮೂಲಕ ಅಭಿನಂದನೆ ಸಲ್ಲಿಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಕ್ಕಾಗಿ ಹುತಾತ್ಸರಾದ ಎಲ್ಲ ಯೋಧರಿಗೆ ಈ ಮೂಲಕ ನಮನ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ

ಗೆ ಭೇಟ ನೀಡಬಹುದು

ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛಕೆ ಹಾಗೂ ಶೌಚಾಲಯಗಳ ಬಳಕೆ ಕುರಿತು ಅರಿವು ಮೂಡಿಸಲು ಗದಗ ಜಿಲ್ಲಾ ಪಂಚಾಯ್ತಿ ಆಯೋಜಿಸಿರುವ ಜಾಗೃತಿ ರಥಕ್ಕೆ ಜಿ ಪಂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಆನಂದ ಕೆ ನಿನ್ನೆ ಚಾಲನೆ ನೀಡಿದರು

ರಾಮಕೃಷ್ಣ ರಾವ್ ತಿಳಿಸಿದ್ದಾರೆ